ಉತ್ತರಾಖಂಡ್ನ ಹರಿದ್ವಾರದ ಗಂಗಾನದಿಯಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ತ ವಿಸರ್ಜನೆ

ಕುಮಾರಸ್ವಾಮಿ ಅವರಿಂದ ವೈಮಾನಿಕ ಸಮೀಕ್ಷೆ

ಜಮ್ನು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭಾರತದ ಗಡಿಯೊಳಗೆ ನುಸುಳಲು ಯತ್ನಿಸಿದ ಮೂವರು ಭಯೋತ್ಪಾದಕರನ್ನು ಹತ್ತೆಗೈದ ಭಾರತೀಯ ಸೇನೆ

ಹದಿನೈದು ವರ್ಷದೊಳಗಿನವರ ಮಹಿಳೆಯರ ಸ್ಥಾಫ್ ಫುಟ್ಟಾಲ್ ಟೂರ್ನಿಯಲ್ಲಿ ಬಾಂಗ್ಲಾದೇಶ ವಿರುದ್ದ ಜಯ ಸಾಧಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತ ವನಿತೆಯರು

ಚಿತಾಭಸ್ನ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಉತ್ತರಪ್ರದೇಶ ಮುಖ್ಚಮಂತ್ರಿ ಯೋಗಿ ಆದಿತ್ತನಾಥ್ ಉತ್ತರಾಖಂಡ್ ಮುಖ್ಚಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ವಾಜಪೇಯಿ ಅವರ ಕುಟುಂಬ ಸದಸ್ನರು ಸಾಧುಗಳು ಧಾರ್ಮಿಕ ಮುಖಂಡರು ಹಾಗೂ ಅಲ್ಲಿನ ಗಣ್ಣರು ಪಾರ್ಗೊಳ್ಳಲಿದ್ದಾರೆ

ನವದೆಹಲಿಯಲ್ಲಿ ಜರುಗಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಧುರೀಣರು ಹಾಗೂ ಸ್ಥಳೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಲಖನೌನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರು ಉತ್ತರಪ್ರದೇಶ ಮುಖ್ಯಮಂತ್ರಿ ಹಾಗೂ ವಾಜಪೇಯಿ ಅವರ ಕುಟುಂಬಸ್ಹರು ಭಾಗಿಯಾಗಲಿದ್ದಾರೆ ಎಂದು ಯಾದವ್ ತಿಳಿಸಿದ್ದಾರೆ

ಆ ಕೋರಿಕೆಯಂತೆ ಆಹಾರ ಧಾನ್ಜ ದಿಷಧ ಸೇರಿದಂತೆ ಸಕಲ ಪರಿಹಾರ ಸಾಮಗ್ರಗಳನ್ನು ಒದಗಿಸಲಾಗುವುದೆಂದು ಪ್ರಧಾನಿ ಅವರು ಕೇರಳ ಸರ್ಕಾರಕ್ಕೆ ಭರವಸೆ ನೀಡಿದ್ದಾರೆ ಮಳೆಯಿಂದ ಬಾಧಿತವಾದ ಪ್ರದೇಶಗಳ ಎಲ್ಲಾ ಕುಟುಂಬಗಳಿಗೆ ತ್ವರಿತ ವಿಮಾ ಸೌಲಭ್ಞ ಒದಗಿಸಬೇಕು ಎಂದು ಪ್ರಧಾನಿ ಅವರು ವಿಮಾ ಕಂಪನಿಗಳಿಗೆ ನಿರ್ದೇಶಿಸಿದ್ದಾರೆ

ಅಲ್ಲದೇ ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಗರಿಷ್ಠ ಪ್ರಮಾಣದ ಸಹಾಯ ನೀಡಬೇಕೆಂದು ಕೈಗಾರಿಕಾ ಫಟಕಗಳು ವ್ಯಾಪಾರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಸುರೇತ್ ಪ್ರಭು ಅವರು ಮನವಿ ಮಾಡಿದ್ದಾರೆ ಪ್ರವಾಹ ಪೀಡಿತ ಕೇರಳ ರಾಜ್ಯಕ್ಷೆ ಹಲವಾರು ರಾಜ್ಯ ಸರ್ಕಾರಗಳು ಆರ್ಥಿಕ ಮತ್ತು ಸಾಮಗ್ರಿಗಳ ನೆರವು ಒದಗಿಸಿವೆ

ಇನ್ನು ಆಮ್ ಆದ್ನಿ ಪಕ್ಷದ ಎಲ್ಲಾ ಶಾಸಕರು ಸಂಸದರು ಮತ್ತು ಸಚಿವರು ತಮ್ಮ ಒಂದು ತಿಂಗಳ ವೇತನವನ್ನು ಪ್ರವಾಹ ಪೀಡಿತ ಕೇರಳದ ಪರಿಹಾರ ನಿಧಿಗೆ ನೀಡಲಿದ್ದಾರೆ ಎಂದು ದೆಹಲಿ ಮುಖ್ಚಮಂತ್ರಿ ಅರವಿಂದ್ ಕೇಜ್ರೇವಾಲ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಪ್ರವಾಹ ಪೀಡಿತ ಕೇರಳದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸೌದಿ ಅರಬಿಯ ದೊರೆ ಸಲ್ಹಾನ್ ಬಿನ್ ಅಬ್ದುಲ್ ಅಜಿ ೕಜ್ ಮತ್ತು ಅಲ್ಲಿನ ರಾಜ ಮೊಹಮ್ನದ್ ಬಿನ್ ಸಲ್ನಾನ್ ಅವರು ಸಂತಾಪ ಸಲ್ಲಿಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರಿಗೆ ಕಳುಹಿಸಿರುವ ತಮ್ನ ಸಂತಾಪ ಸಂದೇಶದಲ್ಲಿ ಅವರು ತೀವ್ರ ದುಃಖ ವ್ಚಕ್ತಪಡಿಸಿದ್ದಾರೆ ಮಹಾಮಳೆಯಿಂದ ತತ್ತರಿಸಿರುವ ಕೇರಳ ರಾಜ್ಯದಲ್ಲಿ ಇನ್ನು ಎರಡು ಮೂರು ದಿನಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ನಾಳೆಯಿಂದಲೇ ರಾಜ್ವದಲ್ಲಿ ಭಾರೀ ಮಳೆ ತಗ್ಗುವ ಸಾಧ್ಯತೆ ಇದೆ ಎಂದು ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಮೃತ್ಖುಂಜಯ ಮೊಹಾಪಾತ್ರ ತಿಳಿಸಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದರೂ ಅದರ ಪರಿಣಾಮ ಕೇರಳದ ಮೇಲೆ ಆಗುವುದಿಲ್ಲ ಎಂದು ಭೂ ವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಂ ರಾಜೀವನ್ ಹೇಳಿದ್ದಾರೆ

ಪರಮೇಶ್ವರ್ ಸರಣಿ ಟ್ವೀಟ್ ಗಳಲ್ಲಿ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಳೆದ ಮೂರು ದಿನಗಳಿಂದ ಧಾರಾಕಾರ ಮಳೆಯಿಂದ ತತ್ತರಿಸಿರುವ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ವ್ಯೆಮಾನಿಕ ಸಮೀಕ್ಷೆ ನಡೆಸಿದರು

ಮಳೆ ಬಾಧಿತ ಪ್ರದೇಶಗಳಲ್ಲಿ ಪುನರ್ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಮಕ್ಟೆಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಜೆಲ್ಲೆಯ ಪ್ರವಾಹ ಪೀಡಿತ ಸ್ವಳಗಳಿಗೆ ಎನ್ ಡಿ ಆರ್ ಎಫ್ ಸಿವಿಲ್ ಡಿಫೆನ್ಸ್ ಅಗ್ನಿಶಾಮಕ ಸೇವೆ ಭೂಸೇನಾ ಕಾರ್ಯಕರ್ತರು ಹಾಗೂ ಸೇನೆಯ ಡೋಗ್ರಾ ರೆಜಿಮೆಂಟನ ಯೋಧರನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು ಈ ವಾರ್ತೆಗಳನ್ನು ಆಕಾಶವಣೆಯಿಂದ ಕೇಳುತ್ತಿದ್ದೀರಿ ಹೆಡ್ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಭಯೋತ್ವಾದಕರ ಒಳನುಸುಳುವಿಕೆ ಪ್ರಯತ್ನವನ್ನು ವಿಫಲಗೊಳಿಸಿ ಮೂವರನ್ನು ಪತ್ನೆ ಮಾಡಿದೆ ಕುಪ್ವಾರಾ ಜಿಲ್ಲೆಯ ತಂಗಧರ್ ಸೆಕ್ಷರ್ನ ಗಡಿ ನಿಯಂತ್ರಣ ರೇಖೆಯಲ್ಲಿ ನಿನ್ನೆ ಭಯೋತ್ಪಾದಕರು ಭಾರತದ ಗಡಿಯೊಳಗೆ ನುಸುಳುವ ಪ್ರಯತ್ನ ಮಾಡಿದ್ದರು ಆ ರಾಜ್ಲದ ಡಿಜೆಪಿ ಎಸ್ ಪಿ ವೈದ್ ಟ್ವೀಟ್ನಲ್ಲಿ ಈ ಮಾಹಿತಿ ಖಚಿತಪಡಿಸಿದ್ದು ಸೇನೆಯಿಂದ ಮೂವರು ಒಳನುಸುಳುಕೋರರನ್ನು ಪತ್ತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಬಂಧಿಯಾಗುವಂತೆ ಅವರಿಗೆ ಸೂಚಿಸಿದರೂ ಸಹ ಗುಂಡಿನ ಚಕಮಕಿಗೆ ಮುಂದಾದ ಕಾರಣ ಮೂವರನ್ನು ಎನ್ಕೌಂಟರ್ನಲ್ಲಿ ಹತ್ನೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ

ನಿನ್ನೆ ರಾತ್ರಿ ನಡೆದ ಫೈನಲ್ ಪಂದ್ಲದಲ್ಲಿ ಭಾರತ ತಂಡ ಏಕ್ಕೆಕ ಗೋಲಿನಿಂದ ಬಾಂಗ್ಲಾದೇಶ ತಂಡವನ್ನು ಪರಾಭವಗೊಳಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು ಭಾರತದ ಪರ ಸುನೀತಾ ಮುಂಡಾ ಆಕರ್ಷಕ ಗೋಲು ಗಳಿಸಿ ಗೆಲುವಿನಲ್ಲಿ ವಿಜ್ಬಂಭಿಸಿದರು

ಇಂದು ಎರಡನೇ ದಿನಕ್ಕೆ ಎಕೆಟ್ ಕಾಯ್ದುಕೊಂಡಿದ್ದಾರೆ

ಇದಕ್ಕೂ ಮುನ್ನ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಭಾರತ ತಂಡವನ್ನು ಮೊದಲು ಬ್ಯಾಟಂಗ್ಗೆ ಆಮಂತ್ರಿಸಿದರು